ದಿನಗಳಿಗೆ ಇಳಿಕೆ ಕೇಂದ್ರ ಸಚಿವ ಡಾ

ರವಿಶಂಕರ್ ಪ್ರಸಾದ್ ಅಗತ್ಯ ವಸ್ತುಗಳ ಸುಗಮ ಸಾಗಣೆಗೆ ಅಂತರ ರಾಜ್ಯ ಗಡಿಗಳಲ್ಲಿ ಟ್ರಕ್ ಮತ್ತು ಲಾರಿಗಳ ಸಂಚಾರದ

ಹರ್ಷವರ್ಧನ್ ತಿಳಿಸಿದ್ದಾರೆ

ಕೊರೋನಾ ವೈರಾಣು ಸೋಂಕಿಗೆ ಲಸಿಕೆ ಅಭಿವೃದ್ಧಿ ಕಾರ್ಯದಲ್ಲಿ ಡಿಬಿಟ ಸಂಸ್ಥೆ ಸಹಯೋಗ ನೀಡುತ್ತಿದ್ದು ಈ ದಿಸೆಯಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಲಾಗಿದೆ ಸ್ಥಳೀಯ ಪ್ರತಿಕಾಯ ಪರೀಕ್ಷಾ ಕಿಟ್ಗಳು ಮತ್ತು ಆರ್ಟಿ ಪಿಸಿಆರ್ ಪರೀಕ್ಷಾ ಕಿಟ್ಗಳ ಅಭಿವೃದ್ಧಿಯಲ್ಲಿ ವಿಜ್ಞಾನಿಗಳು ಗಮನಾರ್ಹ ಪ್ರಗತಿ ಸಾಧಿಸಿದ್ದಾರೆ ಎಂದು ಅವರು ತಿಳಿಸಿದರು

ಆದರೆ ಕೆಲವು ಸಮಸ್ಥೆಗಳು ಮತ್ತು ಉದ್ಯಮಿಗಳ ಬೇಡಿಕೆಗೆ ಅನುಸಾರ ಅದು ಮುಂದಿನ ವರ್ಷದ ಮಾರ್ಚ್ವರೆಗೆ ಮುಂದುವರೆಯುವ ಸಾಧ್ಯತೆಯೂ ಇದೆ ನಿನ್ನೆ ವಿವಿಧ ರಾಜ್ಯಗಳ ಮಾಹಿತಿ ತಂತ್ರಜ್ಞಾನ ಸಚಿವರ ಜತೆ ವಿಡಿಯೊ ಸಂವಾದ ನಡೆಸಿದ ಕೇಂದ್ರ ದೂರಸಂಪರ್ಕ ಸಚಿವ ರವಿಶಂಕರ್ ಪ್ರಸಾದ್ ಈ ವಿಷಯ ತಿಳಿಸಿದ್ದಾರೆ ಮುಂದಿನ ವರ್ಷದ ಮಾರ್ಚ್ವರೆಗೆ ಮನೆಯಿಂದ ಕೆಲಸ ಮಾಡಲು ಅವಕಾಶ ನೀಡಬೇಕು ಎಂದು ಕರ್ನಾಟಕದ ಐಟಿ ಬಿಟಿ ಸಚಿವ ಡಾ

ಎನ್ ಅಕ್ವತ್ಥನಾರಾಯಣ ಕೇಂದ್ರ ಸಚಿವರಿಗೆ ಮನವಿ ಮಾಡಿದರು ಈ ಮಧ್ಯೆ ಕೋವಿಡ್ ಕೊನಂತಹ ಪರಿಸ್ಥಿತಿ ಎದುರಾದಾಗ ಐಟಿ ಮತ್ತು ಸಂಬಂಧಿತ ವಲಯಗಳ ಕಾರ್ಯನಿರ್ವಹಣೆ ಅನುಸರಿಸಬೇಕಾದ ಮಾರ್ಗಸೂಚಿ ಪರಿಹಾರ ಕ್ರಮಗಳ ಬಗ್ಗೆ ರೂಪುರೇಷೆ ಸಿದ್ದಪಡಿಸಲು ರಾಷ್ಟ ಮಟ್ಟದ ಕಾರ್ಯತಂತ್ರ ಸಮಿತಿ ರಚಿಸಲಾಗುವುದು ಎಂದು ರವಿಶಂಕರ್ ಪ್ರಸಾದ್ ತಿಳಿಸಿದ್ದಾರೆ ಐಟಿ ವಲಯ ಮಾತ್ರವಲ್ಲದೆ ಎಲ್ಲ ರಾಜ್ಯಗಳ ಅನ್ವೇಷಣೆ ಸ್ಟಾರ್ಟ್ ಅಪ್ ಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ದತೆ ನೀಡಬೇಕು ಇ ಆಡಳಿತ ಇ ಪಾಸ್ ಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಗಮನ ಹರಿಸಲಾಗುವುದು ಎಂದು ಅವರು ಹೇಳಿದ್ದಾರೆ

ಬಹುತೇಕ ಎಲ್ಲ ಕೆಲಸಗಳು ಆನ್ ಲ್ಯೆನ್ ಮೂಲಕವೇ ನಡೆಯುತ್ತಿದೆ ಇದಕ್ಕೆ ಅನುಕೂಲವಾಗುವಂತೆ ಭಾರತ್ ನೆಟ್ ಯೋಜನೆ ಮೂಲಕ ದೇಶದ ಎಲ್ಲ ಭಾಗಕ್ಕೂ ಇಂಟರ್ ನೆಟ್ ಸಂಪರ್ಕ ಜಾಲ ಬಲಪಡಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ಮೇಕ್ ಇನ್ ಇಂಡಿಯಾ ಯೋಜನೆಗಳ ಕಾರ್ಯರೂಪಕ್ಕೆ ಇದು ಸಕಾಲ ಎಂದಿರುವ ಸಚಿವರು ಕೋವಿಡ್ ನಂತರ ಆರೋಗ್ಯ ಸೇವೆಯಲ್ಲೂ ತಂತ್ರಜ್ಞಾನದ ಬಳಕೆ ಹೆಚ್ಚಾಗಿದೆ ಎಂದಿದ್ದಾರೆ ಇದೇ ವೇಳೆ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಆನ್ ಲೈನ್ ಆರೋಗ್ಯ ಸೇವೆ ಉತ್ತಮವಾಗಿದ್ದು ಇದು ಇತರ ರಾಜ್ಯಗಳಗೂ ವಿಸ್ತರಣೆಯಾಗಬೇಕಿದೆ ಎಂದು ರವಿಶಂಕರ್ ಪ್ರಸಾದ್ ಅಭಿಪ್ರಾಯಪಟ್ಟದ್ದಾರೆ

ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರ ಜೊತೆ ನಿನ್ನೆ ವಿಡಿಯೊ ಕಾಸ್ಫರೆನ್ಸ್ ಮೂಲಕ ಚರ್ಜೆ ನಡೆಸಿದ್ದು ಕೇಂದ್ರ ಸ್ಥಾಪನೆ ಅಗತ್ಯತೆ ಕುರಿತು ಪ್ರತಿಪಾದಿಸಿದ್ದಾರೆ ಜಾಗತಿಕ ಕಾರ್ಯಸೂಚಿಯಲ್ಲಿನ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ಕೇಂದ್ರೀಯತೆಯನ್ನು ಇದೇ ವೇಳೆ ಜೈಶಂಕರ್ ಉಲ್ಲೇಖಿಸಿದ್ದಾರೆ

ಈ ಸಮಸ್ಯೆ ಎಲ್ಲ ಕ್ಷೇತ್ರಗಳ ಆರ್ಥಿಕ ಚಟುವಟಿಕೆಗಳ ಮೇಲೆ ಋಣಾತ್ಮಕ ಪರಿಣಾಮ ಬೀರಿದ್ದು ಇದು ಉದ್ಯೋಗ ಮತ್ತು ಜೀವನೋಪಾಯವನ್ನು ಕಳೆದುಕೊಳ್ಳಲು ಎಡೆಮಾಡಿ ಕೊಟ್ಟದೆ ಎಂದು ಸಚಿವರು ವಿವರಿಸಿದರು ವ್ಯವಹಾರಗಳಿಗೆ ವಿಶೇಷವಾಗಿ ಎಂಎಸ್ಎಂಇಗಳಿಗೆ ಬಿಕ್ಕಟ್ಟನ್ನು ಎದುರಿಸಲು ಮತ್ತು ಜೀವನೋಪಾಯಗಳು ನಪ್ಪವಾಗದಂತೆ ನೋಡಿಕೊಳ್ಳುವ ಅವಶ್ಯಕತೆಯಿದೆ ಎಂದು ಒತ್ತಿ ಹೇಳಿದ ಸಚಿವರು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಸಾಂಪ್ರದಾಯಿಕ ದಿಷಧಿ ವ್ಯವಸ್ಥೆಗಳ ಪರಿಣಾಮಕಾರಿತ್ವವನ್ನು ಗುರುತಿಸಬೇಕಿದೆ ಈ ಸಂಬಂಧ ಬ್ರಿಕ್ಸ್ ಈ ಪ್ರಯತ್ನಗಳಿಗೆ ಬೆಂಬಲ ನೀಡಬೇಕು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವರು ಕೋರಿದರು ಭಾರತ ಚೀನಾ ರಷ್ಯಾ ಬ್ರೆಜಿಲ್ ಹಾಗೂ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾಗಿವೆ

ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ನಿನ್ನೆ ವಿಡಿಯೋ ಕಾಸ್ಫರೆನ್ಸ್ ಮೂಲಕ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರಸ್ತೆ ಸಾರಿಗೆ ಸಚಿವರೊಂದಿಗೆ ಸಭೆ ನಡೆಸಿದರು ಲಾಕ್ಡೌನ್ ಸಂದರ್ಭದಲ್ಲಿ ಸಾರ್ವಜನಿಕರ ಜೀವನವನ್ನು ಸುಲಭಗೊಳಿಸಲು ಟ್ರಕ್ ಮತ್ತು ಲಾರಿ ಸಂಚಾರಕ್ಕೆ ಆಗುವ ಅನುಕೂಲತೆಯ ಅಗತ್ಯವನ್ನು ಅವರು ಒತ್ತಿ ಹೇಳಿದ್ದಾರೆ ಇಂತಹ ವಿಷಯಗಳಲ್ಲಿ ಮಧ್ಯಪ್ರವೇಶಿಸಿ ಸ್ಥಳೀಯ ಮತ್ತು ಜಿಲ್ಲಾಡಳಿತಗಳ ಮೂಲಕ ನಿರ್ಣಯಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಗಡ್ಕರಿ ಸಚಿವರನ್ನು ಕೋರಿದ್ದಾರೆ ಆರೋಗ್ಯ ಸಲಹೆಗಾರರು ಮತ್ತು ಇತರರ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಚಾಲಕ ಮತ್ತು ನಿರ್ವಾಹಕ ಇಬ್ಲರು ಮಾಸ್ಕ್ ಧರಿಸುವುದು ಅಂತರ ಕಾಯ್ಲುಕೊಳ್ಳುವುದು ಕಡ್ಡಾಯವಾಗಿದೆ ಎಂದು ಅವರು ಹೇಳಿದ್ದಾರೆ

ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಮಾಹಿತಿ ನೀಡಿದ ಆರೋಗ್ಯ ಸಚಿವಾಲಯದ ಅಧಿಕಾರಿಯೊಬ್ಲರು ದೇತದಲ್ಲಿ ಚೇತರಿಕೆ ದರದಲ್ಲಿ ಹೆಚ್ಚಿನ ಪ್ರಗತಿ ಕಂಡುಬಂದಿದೆ

ಐಸಿಎಂಆರ್ ತನ್ನ ಅಧ್ಯಯನವನ್ನು ಮುಕ್ತಾಯಗೊಳಿಸುವವರೆಗೆ ಮತ್ತು ದ್ವಢವಾದ ವೈಜ್ಞಾನಿಕ ಪುರಾವೆ ಲಭ್ಞವಾಗುವವರೆಗೆ ಪ್ಲಾಸ್ಕಾ ಚಿಕಿತ್ಸೆಯನ್ನು ಸಂಶೋಧನೆ ಅಥವಾ ಪ್ರಾಯೋಗಿಕವಾಗಿ ಮಾತ್ರ ಬಳಸಬೇಕು ಎಂದು ಅಧಿಕಾರಿ ಹೇಳಿದರು

ಎಂ ವಿಜಯಭಾಸ್ತರ್ ತಿಳಿಸಿದ್ದಾರೆ

ಚಾಮರಾಜನಗರ ಕೊಪ್ಪಳ ಚಿಕ್ಕಮಗಳೂರು ರಾಯಚೂರು ಚಿತ್ರದುರ್ಗ ರಾಮನಗರ ಹಾಸನ ಶಿವಮೊಗ್ಗ ಹಾವೇರಿ ಯಾದಗಿರಿ ಕೋಲಾರ ದಾವಣಗೆರೆ ಉಡುಪಿ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಪರಿಷ್ಠತ ಮಾರ್ಗಸೂಚಿ ಅನ್ವಯ ಹೆಚ್ಚುವರಿ ಚಟುವಟಿಕೆಗಳಿಗೆ ಅವಕಾಶ ನೀಡಲಾಗಿದೆ ಆದರೆ ಬೆಂಗಳೂರುನಗರ ಬೆಳಗಾವಿ ಮೈಸೂರು ವಿಜಯಪುರ ಬಾಗಲಕೋಟೆ ಕಲಬುರಗಿ ಬೀದರ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸೋಂಕಿನ ಪ್ರಕರಣಗಳು ಇನ್ನೂ ವರದಿಯಾಗುತ್ತಿರುವ ಕಾರಣ ನಿರ್ಬಂಧಗಳು ಯಥಾರೀತಿ ಮುಂದುವರಿಯುತ್ತವೆ ಎಂದು ಅವರು ತಿಳಿಸಿದ್ದಾರೆ